ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉರಿ ವಲಯದಲ್ಲಿ ಕಮಲ್ಕೋಚ್ ಪ್ರದೇಶದ ಗದಿ ನಿಯಂತ್ರಣ ರೇಖೆಯ ಬಳಿ ಪಾಕಿಸ್ತಾನ ಪಡೆಗಳಿಂದ ಕದನ ವಿರಾಮ ಉಲ್ಲಂಘನೆ ಏಳು ನಾಗರಿಕರಿಗೆ ಗಾಯ

ತಮಿಳುನಾಡಿನಲ್ಲಿಂದು ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಚಾಲನೆ

ಐಸಿಐಸಿಐ ಬ್ಯಾಂಕ್ ವಿಡಿಯೋಕಾನ್ ಸಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಸಿಐಸಿಐ ಬ್ಯಾಂಕ್ ನ ಮಾಜಿ ಸಿಇಓ ಮತ್ತು ವಿದಿಯೋಕಾನ್ ಸಮೂಹದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೇರಿದ ಸ್ಥಳಗಳ ಮೇಲೆ ಕಾರ್ಯಾಚರಣೆ ಜಾರಿ ನಿರ್ದೇಶನಾಲಯದಿಂದ ಶೋಧ ಪಾಕಿಸ್ತಾನದ ವಶದಲ್ಲಿರುವ ವಿಂಗ್ ಕಮಾಂಡರ್ ಅಭಿನಂದನ್ ಹಿಂದಿರುಗುವುದನ್ನು ತಾನು ಎದಿರು ನೋಡುತ್ತಿರುವುದಾಗಿ ಭಾರತೀಯ ವಾಯುಪಡೆ ತಿಳಿಸಿದೆ ದೆಹಲಿಯಲ್ಲಿ ನಿನ್ನೆ ಸಂಜೆ ಸೇನೆ ಮತ್ತು ನೌಕಾದಳದ ಅಧಿಕಾರಿಗಳೊಂದಿಗೆ ಜಂಟಿ ಸುದ್ಗೋಡ್ಡಿಯಲ್ಲಿ ಮಾತನಾದಿದ ಏರ್ ವೈಸ್ ಮಾರ್ಷಲ್ ಆರ್

ಪಾಕಿಸ್ತಾನವು ವಿಶ್ಲಸಂಸ್ಡೆಯ ಭದ್ರತಾ ಮಂಡಳಿಗೆ ಬದ್ಧವಾಗಿ ಭಯೋತ್ಪಾದಕರಿಗೆ ತನ್ನ ನೆಲ ಸುರಕ್ಷಿತ ತಾಣವಾಗುವುದನ್ನು ತಪ್ಪಿಸಬೇಕು ಮತ್ತು ಅವರಿಗೆ ಹಣ ಪೂರ್ವೆಕೆಯಾಗದಂತೆ ತಡೆಯಬೇಕು ಎಂಬ ತನ್ನ ಬೇಡಿಕೆಯನ್ನು ಅಮೆರಿಕಾ ಪುನರುಚ್ಚರಿಸಿದೆ

ಜಮ್ಮು ಮತ್ತು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯ ಉತ್ತರ ಕಾಶ್ಮೀರದ ಉರಿ ವಲಯದ ಗದಿ ನಿಯಂತ್ರಣ ರೇಖೆಯ ಬಳಿ ರಾಮಲ್ಕೋಟೆ ಪ್ರದೇಶದಲ್ಲಿ ಪಾಕಿಸ್ತಾನ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿರುವುದಾಗಿ ವರದಿಯಾಗಿದೆ ಪಾಕಿಸ್ತಾನಿ ಪಡೆಗಳು ಅಪ್ರಚೋದಿತವಾಗಿ ಭಾರತೀಯ ಮುಂಚೂಣಿ ಪಡೆಗಳ ಮೇಲೆ ಶೆಲ್ ದಾಳಿ ನಡೆಸಿದ್ದು ಭಾರತೀಯ ಪಡೆಗಳೂ ಇದಕ್ಕೆ ತಕ್ಕ ಪ್ರತ್ಯುತ್ತರ ನೀದಿವೆ

ಇಂದು ನಸುಕಿನಿಂದ ಈ ಪ್ರದೇಶದಲ್ಲಿ ಪಾಕ್ ಮತ್ತು ಭಾರತೀಯ ಪಡೆಗಳ ನಡುವೆ ಗುಂಡಿನ ಚಕಮಕಿ ನಡೆಯುತ್ತಿದೆ

ಭಯೋತ್ಪಾದಕರು ಅಡಗಿರುವ ನಿಖರ ಮಾಹಿತಿಯ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಆ ಪ್ರದೇಶವನ್ನು ಸುತ್ತುವರಿದು ಶೋಧ ಕಾರ್ಯಾಚರಣೆ ನಡೆಸಿದಾಗ ಭಯೋತ್ವಾದಕರು ಗುಂಡಿನ ಮಳೆಗರೆದರು ಇದಕ್ಕೆ ಪ್ರತಿಯಾಗಿ ಭದ್ರತಾ ಪಡೆಗಳು ಪ್ರತಿ ದಾಳಿ ನಡೆಸಿದವು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ನಿಕಟ ಸಂಪರ್ಕ ಹೊಂದಿರುವ ಮತ್ತು ರಾಜ್ಯದಲ್ಲಿ ಪ್ರತ್ಯೇಕತಾವಾದಿ ಚಳವಳಿಯನ್ನು ಉಲ್ಬಣಗೊಳಿಸುವ ನಿರೀಕ್ಷೆ ಹಿನ್ನೆಲೆಯಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಜಮಾತ್ ಇ ಇಸ್ನಾಮಿ ಗುಂಪನ್ನು ಭಯೋತ್ಸಾದಕ ನಿಗ್ರಹ ಕಾಯಿದೆ ಅಡಿಯಲ್ಲಿ ಕೇಂದ್ರ ಸರ್ಕಾರ ಐದು ವರ್ಷಗಳ ಕಾಲ ನಿಷೇಧಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನಡೆದ ಭದ್ರತೆ ಕುರಿತ ಉನ್ನತ ಮಟ್ಟದ ಸಭೆಯ ಬಳಿಕ ಕೇಂದ ಗ್ವಹ ವ್ಯವಹಾರಗಳ ಸಚಿವಾಲಯ ಅಕ್ರಮ ಚಟುವಟಿಕೆ ತಡೆ ಕಾಯಿದೆ ಅಡಿಯಲ್ಲಿ ಈ ಗುಂಪನ್ನು ನಿಷೇಧಿಸಿ ನಿನ್ನೆ ಅಧಿಸೂಚನೆ ಹೊರದಿಸಿದೆ

ಮಧ್ಯಪ್ರದೇಶದ ಭೋಪಾಲ್ನಲ್ಲಿ ಸ್ಪೋಟಕಗಳನ್ನು ಸಾಗಿಸುತ್ತಿದ್ದ ಆರೋಪದಲ್ಲಿ ನಿಷೇಧಿತ ಸ್ಸೂಡೆಂಟ್ ಇಸ್ಲಾಮಿಕ್ ಮೂಮೆಂಟ್ ಆಫ್ ಇಂಡಿಯಾ ಸಿಮಿಯ ಐವರು ಕಾರ್ಯಕರ್ತರಿಗೆ ಎನ್ ಐ ಎ ವಿಶೇಷ ನ್ಯಾಯಾಲಯ ಜೀವಾವಧಿ ಶಿಕ್ಷೆ ವಿಧಿಸಿ ನಿನ್ನೆ ತೀರ್ಪು ನೀಡಿದೆ

ನಂತರ ಒಂಬತ್ತು ಮಂದಿಯನ್ನು ಬಂಧಿಸಲಾಗಿತ್ತು ತಮ್ಮ ಬಳಿ ಅಕ್ರಮವಾಗಿ ಸ್ಪೋಟಕ ಇಣ್ಣುಕೊಂಡಿದ್ದ ಅವುಗಳನ್ನು ಬಳಸುತ್ತಿದ್ದ ಸಂಚು ರೂಪಿಸುತ್ತಿದ್ದ ಮತ್ತು ಭಯೋತ್ವಾದಕ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದ ಆರೋಪ ಈ ಸಿಮಿ ಕಾರ್ಯಕರ್ತರ ಮೇಲಿತ್ತು ಪ್ರಧಾನಮಂತ್ರಿ ನರೇಂದ ಮೋದಿಯವರು ಇಂದು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಮೂರು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಐದು ರಾಷ್ಟೀಯ ಹೆದ್ದಾರಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ ಅವರು ರಸ್ತೆ ಸುರಕ್ಷತಾ ಪಾರ್ಕ್ ಮತ್ತು ಸಾರಿಗೆ ವಸ್ತುಸಂಗ್ರಹಾಲಯಕ್ಕೂ ಚಾಲನೆ ನೀಡಲಿದ್ದಾರೆ

ಯಾತ್ರಾಸ್ಥಳವಾದ ರಾಮೇಶ್ವರದಲ್ಲಿ ಪ್ರವಾಸೋದ್ಯಮ ಉತ್ತೇಜನಕ್ಕೆ ಅತಿ ದೊಡ್ಡ ರೀತಿಯಲ್ಲಿ ನೆರವಾಗಲಿವೆ ಪೂರ್ಣಗೊಂಡಿರುವ ರಸ್ತೆ ಕಾಮಗಾರಿಗಳಲ್ಲಿ ಮದುರೈ ಮತ್ತು ರಾಮೇಶ್ಲರಂ ಸಂಪರ್ಕಿಸುವ ಚತುಷ್ಸಥ ರಾಷ್ಟೀಯ ಹೆದ್ದಾರಿ ಕನ್ಯಾಕುಮಾರಿ ಜಿಲ್ಲೆಯ ಮಾರ್ತಾಂಡಮ್ ಮತ್ತು ಪಾರ್ವತಿಪುರಂನಲ್ಲಿ ತಲಾ ಒಂದು ಮೇಲ್ಬೇತುವೆ ಮತ್ತು ಪನಗುದಿಯಿಂದ ಮತ್ತು ಕನ್ಯಾಕುಮಾರಿವರೆಗಿನ ಮಾರ್ಗದಲ್ಲಿ ಚತುಷ್ಪಥ ರಾಷ್ಟೀಯ ಹೆದ್ದಾರಿಗಳು ಸೇರಿವೆ ತೀವ್ರ ನೀರಿನ ಸಮಸ್ಯೆ ಎದುರಿಸುತ್ತಿರುವ ತಮಿಳುನಾಡಿಗೆ ಗೋದಾವರಿ ನದಿಯಿಂದ ಹೆಚ್ಚುವರಿ ನೀರಿನ ಒಂದು ಪಾಲನ್ನು ದೊರಕಿಸುವುದಾಗಿ ಕೇಂದ್ರ ಸರ್ಕಾರ ಮುಂದಿಟ್ಟಿರುವ ಪ್ರಸ್ತಾವದ ಬಗ್ಗೆ ಆ ರಾಜ್ಯದ ಮುಖ್ಯಮಂತ್ರಿ ಯಡಪ್ಪಾದಿ ಕೆ ಪಳನಿಸ್ವಾಮಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ವಿಶಾಖಪಟ್ಟಣಂಗೆ ಭೇಟಿ ನೀಡುತ್ತಿದ್ದಾರೆ

ಈ ಸಭೆಯ ಹಿನ್ನೆಲೆಯಲ್ಲಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ

ಐಸಿಐಸಿಐ ಬ್ಯಾಂಕ್ ವಿಡಿಯೋಕಾನ್ ಸಾಲ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐಸಿಐಸಿಐ ಬ್ಯಾಂಕ್ ನ ಮಾಜಿ ಸಿಇಓ ಚಂದಾ ಕೊಚ್ಚರ್ ಮತ್ತು ವಿಡಿಯೋಕಾನ್ ಸಮೂಹದ ವ್ಯವಸ್ಲಾಪಕ ನಿರ್ದೇಶಕ ವೇಣುಗೋಪಾಲ ಧೂತ್ ಅವರಿಗೆ ಸೇರಿದ ಸ್ಥಳಗಳಲ್ಲಿ ಜಾರಿ ನಿರ್ದೇಶನಾಲಯ ಶೋಧ ಕಾರ್ಯಾಚರಣೆ ನಡೆಸುತ್ತಿದೆ ಮುಂಬೈ ಮತ್ತು ಔರಂಗಾಬಾದ್ಗಳಲ್ಲಿ ಈ ದಾಳಿಗಳನ್ನು ನಡೆಸಲಾಗುತ್ತಿದೆ ಎಂದು ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ

ಕಳೆದ ತಿಂಗಳು ಜಾರಿ ನಿರ್ದೇಶನಾಲಯ ಕೊಚ್ಚರ್ ಆಕೆಯ ಪತಿ ದೀಪಕ್ ಕೊಚ್ಚರ್ ವೇಣುಗೋಪಾಲ್ ಧೂತ್ ಮತ್ತು ಇತರರ ವಿರುದ್ಧ ಅಕ್ರಮ ಹಣ ವರ್ಗಾವಣೆ ಕುರಿತಂತೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿತ್ತು ಈ ಪ್ರಕರಣದಲ್ಲಿ ಸಿಬಿಐ ಕಳೆದ ವಾರ ಈಗ ಹೇಳಿದ ವ್ಯಕ್ತಿಗಳು ದೇಶ ಬಿಟ್ಟು ಹೊರ ಹೋಗದಂತೆ ಲುಕೌಟ್ ನೋಟಿಸ್ ಗಳನ್ನು ಜಾರಿ ಮಾದಿತ್ತು ರಷ್ಯಾ ಒಕ್ಕೂಟದ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಅವರು ದೂರವಾಣಿ ಕರೆ ಮಾದಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೊಂದಿಗೆ ಮಾತುಕತೆ ನಡೆಸಿದರು ಪುಲ್ವಾಮಾದಲ್ಲಿ ನಡೆದ ಭಯೋತ್ವಾದಕ ದಾಳಿಗೆ ಅಧ್ಯಕ್ಷ ಪುಟಿನ್ ಅವರು ತೀವ್ರ ಸಂತಾಪ ವ್ಯಕ್ತಪಡಿಸಿದರು ಭಯೋತ್ಸಾದನೆಯ ವಿರುದ್ದದ ಹೋರಾಟದಲ್ಲಿ ಭಾರತದ ಜನರೊಂದಿಗೆ ರಷ್ಯಾ ಒಕ್ಕೂಟದ ಜನತೆಯ ಒಗ್ಗಟ್ಟನ್ನು ವ್ಯಕ್ತಪದಿಸಿದರು

ಅಬುದಾಬಿಯ ರಾಜಕುಮಾರ ಮತ್ತು ಯು ಎ ಇ ಸಶಸ್ತ್ರ ಪಡೆಗಳ ಡೆಪ್ಯೂಟಿ ಸುಪ್ರೀಂ ಕಮಾಂಡರ್ ಶೇಖ್ ಮೊಹಮದ್ ಬಿನ್ ಜಯೀದ್ ಅಲ್ ನಹ್ಯಾನ್ ಅವರೂ ಪ್ರಧಾನಮಂತ್ರಿ ನರೇಂದ ಮೋದಿ ಅವರೊಂದಿಗೆ ದೂರವಾಣಿ ಮೂಲಕ ಮಾತುಕತೆ ನಡೆಸಿದರು